ಮಹಾರಾಷ್ಷ ಮತ್ತು ಪರಿಯಾಣ ವಿಧಾನಸಭಾ ಚುನಾವಣೆಯ ಚಟುವಟಿಕೆಗಳು ತೀವ್ರಗೊಂಡಿದ್ಲು ಇಂದು ಸಂಜೆ ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ ಮತದಾರರನ್ನು ಸೆಳೆಯಲು ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ

ನಾಡಿದ್ದು ಸೋಮವಾರ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ವ್ಯವಸ್ಥೆ ಮಾಡಿದೆ ಬಿಹಾರದ ಸಮಸ್ತೀಮರ ಮತ್ತು ಮಹಾರಾಷ್ಲದ ಸತಾರಾ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ

ಪರಿಯಾಣದ ರಿವಾರಿಯಲ್ಲಿ ಇಂದು ಬಿಜೆಪಿ ಹಿರಿಯ ಮುಖಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣಾ ರ್ತಾಲಿ ಉದ್ಲೇಶಿಸಿ ಮಾತನಾಡಲಿದ್ದಾರೆ ಮಹಾರಾಷ್ಟದ ನವಮರ್ ಅಕೋಲೆ ಹಾಗೂ ಕಾರ್ಜಾಟ್ನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಪ್ರಜಾರ ಭಾಷಣ ಮಾಡಲಿದ್ದಾರೆ

ಮುಂಬೈನಲ್ಲಿ ಭಯೋತ್ಪಾದಕ ದಾಳಿ ನಡೆದ ನಂತರ ಉಗ್ರರ ಮೇಲೆ ಕ್ರಮಕೈಗೊಳ್ಳುವಲ್ಲಿ ಒಂದಿನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ವಿಫಲವಾಗಿತ್ತು ಎಂದು ಆರೋಪಿಸಿದರು ಕೇಂದ್ರ ಪಾಗೂ ಮಹಾರಾಷ್ಟದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದು ಉತ್ತಮ ಸಾಧನೆ ಮಾಡಿದೆ ಮಹಾರಾಷ್ವದಲ್ಲಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸರ್ಕಾರ ಒಂದೇ ಒಂದು ಭ್ರಷ್ಟಾಚಾರ ಪ್ರಕರಣವಿಲ್ಲದಂತೆ ಸ್ವಚ್ಟ ಆಡಳಿತ ನೀಡಿದೆ ಎಂದರು ಪರಿಯಾಣದಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಬೇಕಿದ್ದ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೊನೆಯ ಕ್ವಣದಲ್ಲಿ ಸಭೆಯನ್ನು ರದ್ದುಪಡಿಸಿದರು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಚುನಾವಣಾ ಭಾಷಣ ಮಾಡಿ ಕೇಂದ್ರದ ಎನ್ಡಿಎ ಸರ್ಕಾರ ಜನರು ಎದುರಿಸುತ್ತಿರುವ ನಿಜವಾದ ಸಮಸ್ಯೆಗಳನ್ನು ಪ್ರಸ್ತಾಪಿಸದೆ ಜನರ ಗಮನವನ್ನು ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ ಮಾಧ್ವಮಗಳು ಸಹ ಸತ್ತಸಂಗತಿಯನ್ನು ಮರೆಮಾಚುತ್ತಿದೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಹಾಗೂ ನೋಟು ಅಮಾನ್ಶೀಕರಣದಿಂದ ಸಣ್ಣ ಮತ್ತು ಮಧ್ಯಮ ವಲಯದ ಕೈಗಾರಿಕೆಗಳು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಆಪಾದಿಸಿದರು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ಭಾರತದ ರಕ್ಷಣಾ ಕೈಗಾರಿಕಾ ಕ್ಷೇತ್ರದಲ್ಲಿ ಸ್ವದೇಶಿ ಉತ್ವಾದನೆಗೆ ಪ್ರಧಾನ ಆದ್ದತೆ ನೀಡುವ ನಿಟ್ಟಿನಲ್ಲಿ ಸೇನಾಪಡೆಗಳು ಕೊಡುಗೆ ನೀಡಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಸೇನಾಪಡೆಗಳ ಕಾರ್ಯನಿರ್ವಪಣೆಯನ್ನು ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಮುಕ್ತಾಯವಾದ ಐದು ದಿನಗಳ ಸೇನಾ ಕಮಾಂಡರ್ಗಳ ಸಮ್ಮೇಳನ ಉದ್ವೇಶಿಸಿ ಮಾತನಾಡಿದ ಅವರು ದೇಶ ಎದುರಿಸುತ್ತಿರುವ ಒಳನುಸುಳುವಿಕೆ ಗಡಿಭದ್ರತೆ ರಾಷ್ಟೀಯ ವಿಪತ್ತು ಸಂಭವಿಸಿದಾಗ ಮಾನವೀಯ ನೆರವು ನೀಡುವ ವಿಚಾರಗಳಲ್ಲಿ ಸೇನಾ ಯೋಧರು ಯಾವುದೇ ಸವಾಲುಗಳನ್ನು ಬಗೆಹರಿಸಲು ಕಾರ್ಯೋನ್ನುಖರಾಗುತ್ತಾರೆ ಸೇನೆಯ ಯಾವುದೇ ಕೆಲಸ ತ್ಪಪ್ತಿದಾಯಕವಾಗಿರುತ್ತದೆ ಎಂದು ಹೇಳಿದರು ಜನಸಾಮಾನ್ಯರಿಗೆ ಅನುಕೂಲವಾಗುವ ಸ್ವಚ್ಛ ಭಾರತ್ ಒಂದು ಪನಿ ಹೆಚ್ಚು ಬೆಳೆ ಕೌಶಲ್ಯ ಭಾರತ ಸೇರಿದಂತೆ ಜನಕೇಂದ್ರೀತ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿ ವರ್ಗ ಸಕ್ರಿಯವಾಗಿ ಕಾಯೋನ್ನುಖವಾಗಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡ ಕರೆ ನೀಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಪರಿವರ್ತನೆಯಲ್ಲಿ ಸ್ವಜ್ಞ ಭಾರತ್ ಅಭಿಯಾನ ಅತ್ಯಂತ ಮಹತ್ವದ ಪಾತ್ರವಹಿಸಿದ್ದು ಇದು ಜ್ವಲಂತ ನಿದರ್ಶನವಾಗಿದೆ ಎಂದು ಅಭಿಪ್ರಾಯಪಟ್ಟರು ಮಾರುಕಟ್ಟೆಗಳಲ್ಲಿ ಲಭ್ಯವಿರುವ ಈರುಳ್ಳಿ ಟೊಮ್ಬಾಟೋ ಮತ್ತು ಬೇಳೆಕಾಳುಗಳ ಪರಿಸ್ದಿತಿ ಕುರಿತಂತೆ ನವದೆಹಲಿಯಲ್ಲಿ ನಿನ್ನೆ ಮಹತ್ವದ ಅಂತಾರಾಷ್ಟೀಯ ಸಮಿತಿ ಸಭೆ ನಡೆಯಿತು ಟೊಮ್ಡಾಟೋ ದರ ಏರಿಕೆಯಾಗಿರುವ ಓನ್ನೆಲೆಯಲ್ಲಿ ಪ್ರತಿ ಕೆ

ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯ ತಿಳಿಸಿದೆ

ರಾಷ್ಷೀಯ ಭದ್ರತಾ ಪಡೆಯ ಮಹಾಪ್ರಧಾನ ನಿರ್ದೇಶಕರಾಗಿ ಗುಜರಾತ್ನ ಹಿರಿಯ ಐಪಿಎಸ್ ಅಧಿಕಾರಿ ಅನುಪ್ ಕುಮಾರ್ ಸಿಂಗ್ ಅವರನ್ನು ನೇಮಿಸಲಾಗಿದೆ

ಪರಿಯಾಣದ ಮಾಜಿ ಶಾಸಕ ಕರ್ತಾರ್ ಸಿಂಗ್ ಭಾದಾನ ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಉಪಸ್ಥಿತಿಯಲ್ಲಿ ಭಾದಾನ ಬಿಜೆಪಿ ಸೇರ್ಪಡೆಯಾದರು ವಿವಾದಿತ ಪಿ ಎಂ ಸಿ ಬ್ಯಾಂಕಿನ ಖಾತೆದಾರರು ಪಣ ಹಿಂಪಡೆಯುವುದರ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಧಿಸಿರುವ ಷರತ್ತನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಿಚಾರಣೆ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ

ಪರಿಸ್ಥಿತಿಯ ಸೂಕ್ಷ್ಮತೆ ಬಗ್ಗೆ ಸರ್ಕಾರಕ್ಷೆ ಮಾಹಿತಿ ಇದ್ದು ಅರೋಪಿಗಳ ವಿರುದ್ದ ಜಾರಿ ನಿರ್ದೇಶನಾಲಯ ಸೂಕ್ತ ಕ್ರಮ ಜರುಗಿಸಲಿದೆ ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮಹ್ತಾ ಹೇಳಿದ್ದಾರೆ

ಉತ್ತರಭಾಗದ ಬಾಬ್ ಅಲ್ ಖೈರ್ ಗ್ರಾಮದ ಮೇಲೆ ಈ ವಾಯುದಾಳಿ ಮತ್ತು ಶೆಲ್ ದಾಳಿ ನಡೆದಿದ್ದು ನಾಗರಿಕರು ಪತರಾಗಿದ್ದಾರೆ ಎಂದು ಸಿರಿಯಾದ ಮಾನವ ಪಕ್ಕುಗಳ ಸಂಘಟನೆ ತಿಳಿಸಿದೆ

ಈ ಬಾರಿ ಚಿತ್ರೋತ್ಲವದ ಸ್ವರ್ಣಮಹೋತ್ಲವ ವರ್ಷಾಚರಣೆಯಾಗಿದ್ದು

ಭಾರತ ದಕ್ಷಿಣ ಆಫ್ರಿಕಾ ನಡುವೆ ಮೂರನೇ ಪಾಗೂ ಕೊನೆಯ ಟೆಸ್ಟ್ ಕ್ರಿಕೆಟ್ ಪಂದ್ಯ ರಾಂಚಿಯಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ ಈಗಾಗಲೇ ಎರಡು ಪಂದ್ಯಗಳಲ್ಲಿ ಗೆದ್ದು ಬೀಗುತ್ತಿರುವ ಭಾರತ ತಂಡ ಮೂರನೇ ಪಂದ್ಯವನ್ನೂ ಜಯಿಸಿ ಕ್ಲೀನ್ ಸ್ನೀಪ್ ಮಾಡುವ ತವಕದಲ್ಲಿದೆ

ಭಾರತದ ಮರುಷರು ಎರಡು ಚಿನ್ನ ಮೂರು ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಗೆದ್ದಿದ್ದರೆ ಮಹಿಳೆಯರು ನಾಲ್ಲು ಸ್ವರ್ಣ ಆರು ರಜತ ಮತ್ತು ಮೂರು ಕಂಚಿನ ಪದಕಗಳನ್ನು ಪಡೆದಿದ್ದಾರೆ